ಸುಧಾಕರ್ ರಾಜ್ಲದ ಶಾಲೆಗಳ ಪ್ರಸಕ್ತ ಶೈಕ್ಷಣಿಕ ಸಾಲಿನ ರಜಾ ಅವಧಿ ಪರಿಷ್ಠರಣೆ ಸಚಿವ ಸುರೇಶ್ ಕುಮಾರ್ ಚಾಮರಾಜನಗರ ದುರಂತ ನಿವೃತ್ತ ನ್ಯಾಯಮೂರ್ತಿ ಬಿ

ಸುಧಾಕರ್ ತಿಳಿಸಿದ್ದಾರೆ

ರಾಜ್ಞ ಸರ್ಕಾರ ಮೂರು ಲಕ್ಷ ಡೋಸ್ ಲಸಿಕೆ ತರಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಕೊರೋನಾ ವಿರುದ್ಧದ ಈ ಸಮರದಲ್ಲಿ ಲಭಿಕೆ ನಮ್ಮ ಅತ್ಯಂತ ದೊಡ್ಡ ಅಸ್ತವಾಗಿದ್ದು ಶ್ರತಿಯೊಬ್ಬರಿಗೂ ಆದಷ್ಟು ಶೀಘ್ರದಲ್ಲಿ ಲಭಿಕೆ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಡಾ

ಹಾವೇರಿ ಜಿಲ್ಲಾಡಳತ ಜೊತೆಗೆ ಇಂದು ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿದ ಸಚಿವರು ಅನಗತ್ಯವಾಗಿ ರೆಮಿಡಿಸಿವಿರ್ ಬಳಕೆ ಮಾಡಬೇಡಿ ಕಾಳಸಂತೆಯಲ್ಲಿ ಇದರ ಮಾರಾಟ ಕಂಡುಬಂದಲ್ಲಿ ತಕ್ಷಣವೇ ಅಧಿಕಾರಿಯನ್ನು ಅಮಾನತುಗೊಳಿಸುವುದಾಗಿ ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಎಚ್ತರಿಕೆ ನೀಡಿದರು

ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಪ್ರೌಢಶಾಲಾ ಶಿಕ್ಷಕರು ರಜೆ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷಾ ಸಿದ್ದತೆ ಬಗ್ಗೆ ಗಮನ ಪರಿಸಬೇಕು ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದು ಅವರ ಕಲಿಕೆಗೆ ಪ್ರೇರೇಪಿಸಬೇಕು ಎಂದು ಅವರು ಹೇಳಿದ್ದಾರೆ

ಸುರೇಶ್ ಕುಮಾರ್ ಪಿಪಿಇ ಕಿಟ್ ಧರಿಸಿ ಸೋಂಕಿತರ ಬಳಿಗೆ ತೆರಳಿ ಆರೋಗ್ಯ ವಿಚಾರಿಸಿದರು ನಂತರ ಅಧಿಕಾರಿಗಳನ್ನುದ್ದೇತಿಸಿ ಮಾತನಾಡಿದ ಸಚಿವರು ಮೊನ್ನೆ ನಡೆದ ದುರ್ಘಟನೆ ಸಂಬಂಧ ನಿವೃತ್ತ ನ್ನಾಯಮೂರ್ತಿ ಬಿ

ಪಾಟೀಲ್ ಅವರ ನೇತ್ವತ್ವದಲ್ಲಿ ವಿಚಾರಣಾ ಆಯೋಗವನ್ನು ಸರ್ಕಾರ ಇಂದು ನೇಮಿಸಿದೆ ತಪ್ಪಿತಸ್ವರ ವಿರುದ್ದ ನಿರ್ದಾಕ್ಷಣ್ಯ ತ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಎಲ್ಲರೂ ಜವಾಬ್ದಾರಿಯನ್ನರಿತು ಶ್ರಮ ವಹಿಸಿ ಸಾರ್ವಜನಿಕ ಸೇವೆ ಮಾಡಬೇಕು ಎಂದು ಸುರೇಶ್ ಕುಮಾರ್ ಸೂಚಿಸಿದರು ಕೋವಿಡ್ ಪರೀಕ್ಷಾ ವರದಿಯಲ್ಲಿ ವಿಳಂಬ ತಡೆಗೆ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚುವರಿಯಾಗಿ ಪ್ರಯೋಗಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಸಹಕಾರ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ತಿಳಿಸಿದ್ದಾರೆ

ರಾಜ್ಯದಲ್ಲಿನ ಕೊರೋನಾ ಪರಿಸ್ನಿತಿ ಹಾಗೂ ಅದರ ತಡೆಗೆ ಕೈಗೊಳ್ಲಲಾಗಿರುವ ಕ್ರಮಗಳ ಬಗ್ಗೆ ನಮ್ನ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ ಉಡುಪಿ ಜಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಚಿಕ್ಸೆಗೆ ಅಗತ್ಯವಿರುವ ಆಕ್ಸಿಜನ್ ಮತ್ತು ರೆಮ್ಡಿಸಿವರ್ ಚುಚ್ಚುಮದ್ದು ಸರಬರಾಜು ಮಾಡುವ ಕುರಿತಂತೆ ಎಲ್ಲಾ ಅಗತ್ತ್ವ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದ್ದಾರೆ ಮಂಡ್ಣ ಜಿಲ್ಲಾಸ್ತ್ರೆಗೆ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಭೇಟಿ ನೀಡಿ ಪರಿತೀಲನೆ ನಡೆಸಿದರು

ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೋವಿಡ್ ಎರಡನೇ ಅಲೆ ಹೆಚ್ಚಾಗಿರುವುದರಿಂದ ಹೆಚ್ಚುವರಿ ಆರ್ ಟಿ

ಆರ್ ಲ್ಚಾಬ್ ಸ್ಥಾಪನೆ ಸೇರಿದಂತೆ ಪಾಸಿಟೀವ್ ರೋಗಿಗಳನ್ನು ಕೋವಿಡ್ ಆರೈಕೆ ಕೇಂದ್ರಗಳಿಗೆ ಸ್ವಳಾಂತರಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳದೇಕು ಎಂದು ಸಮಾಜ ಕಲ್ಯಾಣ ಹಾಗೂ ಜೆಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ಸೂಚಿಸಿದರು

ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೋವಿಡ್ ಎರಡನೇ ಅಲೆ ನಿಯಂತ್ರಿಸುವ ನಿಟ್ಟನಲಿ ಕೋವಿಡ್ ಆರ್ಜೆಕೆ ಕೇಂದ್ರಗಳಿಗೆ ತಾಲೂಕ್ ವ್ಯಾಪ್ತಿಯಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಚಾಮರಾಜನಗರ ಜಿಲ್ಲೆ ಮಾದಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಲಯದಲ್ಲಿ ಕೋವಿಡ್ ಆರ್ಹೆಕ್ ಕೇಂದ್ರ ತೆರೆದಿರುವ ಜೆಲ್ಲಾಡಳಿತ ಅಲ್ಲಿ ಕೊರೋನಾ ವಾರಿಯರ್ಸ್ಗಳಿಗಾಗಿ ಮೂಲಸೌಕರ್ಯ ವ್ಯವಸ್ಥೆ ಮಾಡಿದೆ ಮಂಗಕೂರು ಬಂದರಿನಲ್ಲಿ ಚಿಲ್ಲರೆ ಮೀನು ಮಾರಾಟಗಾರರಿಂದ ಮೀನು ಮಾರಾಟ ಹಾಗೂ ಸಾರ್ವಜನಿಕರಿಂದ ಖರೀದಿಯನ್ನು ನಿಷೇಧಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ

ರಾಜೇಂದ್ರ ತಿಳಿಸಿದ್ದಾರೆ

ಜಗದೀಶ್ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ದೆಟ್ಕುಳಿಯಲ್ಲಿರುವ ವೈದ್ಯಕೀಯ ಆಮ್ಲಜನಕ ಉತ್ಪಾದನಾ ಫಟಕಕ್ಕೆ ಕುಮಟಾ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟ ಅಧಿಕಾರಿಗಳೊಂದಿಗೆ ತೆರಳಿ ಪರಿಶೀಲನೆ ನಡೆಸಿದರು ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ವಿ ಅನ್ನುಕುಮಾರ್ ಮಡಿಕೇರಿ ನಗರದ ಜಿಲ್ಲಾ ಕೋವಿಡ್ ಆಸ್ತ್ರತೆಗೆ ಭೇಟಿ ನೀಡಿ ಪರಿತೀಲಿಸಿದರು

ಸದ್ಯ ದೇಶದಲ್ಲಿ ತುರ್ತು ಅಗತ್ಯವಿರುವ ಆಮ್ಲಜನಕ ಹಾಗೂ ಮಹತ್ವದ ವೈದ್ಯಕೀಯ ಉಪಕರಣಗಳನ್ನು ಏಳು ಹಡಗುಗಳ ಮೂಲಕ ವಿವಿಧ ದೇಶಗಳಿಂದ ಪೂರೈಕೆ ಮಾಡಿಕೊಳ್ಳಲಾಗುತ್ತಿದೆ ಕಳೆದ ವರ್ಷ ಕೊವಿಡ್ನಿಂದ ವಿದೇತದಲ್ಲಿ ತೊಂದರೆಗೀಡಾಗಿದ್ದ ಭಾರತೀಯರನ್ನು ಆಪರೇಷನ್ ಸಮುದ್ರ ಸೇತು ಮೂಲಕ ಸುರಕ್ಷತವಾಗಿ ಮರಳ ದೇಶಕ್ಕೆ ಕರೆ ತರಲಾಗಿತ್ತು ಆದೇ ರೀತಿ ಈ ಬಾರಿಯೂ ಭಾರತೀಯ ನೌಕಾಪಡೆ ಸಂಕಷ್ಷದ ಈ ಸಮಯದಲ್ಲಿ ದೇಶದ ಜನತೆಯೊಂದಿಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇಂದು ವಿಶ್ವ ಪಸ್ತ ಸ್ಪಾಸ್ತ್ರ ದಿನ ಇದರ ಅಂಗವಾಗಿ ಟ್ನೀಟ್ ಮಾಡಿರುವ ಆರೋಗ್ಯ ಸಚಿವ ಡಾ

ಸುಧಾಕರ್ ಕೈಗಳನ್ನು ತೊಳೆಯುವಾಗ ಅನುಸರಿಸಬೇಕಾದ ಐದು ಸರಳ ಕ್ರಮಗಳನ್ನು ತಿಳಿಸಿದ್ದಾರೆ ನಿಮನ್ನು ಹಾಗೂ ನಿಮ್ಮ ಸುತ್ತಮುತ್ತಲಿನವರನ್ನು ರಕ್ಷಿಸಿ ಸುರಕ್ಷಿತವಾಗಿರಲು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿಡಿ ಎಂದಿದ್ದಾರೆ

ವೈದ್ಯಾಧಿಕಾರಿ ಕ್ಷನಿಕಲ್ ರೀತಿಯಲ್ಲಿ ಸೌಮ್ಯ ಸೋಂಕು ರಹಿತ ಪ್ರಕರಣವೆಂದು ದೃಢಪಡಿಸಬೇಕು ಇಂತಹ ಪ್ರಕರಣಗಳಲ್ಲಿ ಮನೆಯಲ್ಲಿ ಸ್ವಯಂ ದಿಗ್ಗಂಧನಕ್ಷೆ ಮತ್ತು ಕುಟುಂಬದ ಇತರ ಸಂಪರ್ಕಗಳಿಗೆ ಕ್ವಾರಂಟೈನ್ ಆಗಲು ಆಗತ್ಯ ಸೌಕರ್ಯಗಳರಬೇಕು ಎಂದು ಸೂಚಿಸಲಾಗಿದೆ

ಉಸಿರಾಟದ ತೊಂದರೆ ಉಸಿರಾಟದಲ್ಲಿ ಆಮ್ಲಜನಕ ಪೂರೈಕೆ ಇಳಕೆಎದೆಯಲ್ಲಿ ನಿರಂತರ ನೋವು ಒತ್ತಡ ಮಾನಸಿಕ ಗೊಂದಲ ಅಥವಾ ಮೇಲೇಳಲಾಗದಂತಹ ಸ್ಥಿತಿ ಇದ್ದವರು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಸೂಚಿಸಲಾಗಿದೆ

ಪಲ್ಲ್ ಆಕ್ಕಿಮೀಟರ್ ನಿಂದ ಆಮ್ಲಜನಕದ ಬಗ್ಗೆ ಸ್ವಯಂ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಲಾಗಿದೆ

ಆವರಣದಲ್ಲಿರುವ ಅವರ ಪ್ರತಿಮೆ ಬಳಿ ಭಾವಚಿತ್ರಕ್ಷೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದುಮಾಲಾರ್ಪಣೆ ಮಾಡಿ ನಮನ ಸಲ್ಲಿಬಿದರು ರಾಯಚೂರು ಜಿಲ್ಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಲಜೀವನ್ ಮಿಷನ್ ಮತ್ತು ಜಲಧಾರೆ ವಿಸ್ತತ ಯೋಜನೆ ಅನುಷ್ಠಾನಗೊಂಡಿರುವುದಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ಆಸಿಫ್ ತನ್ವೀರ್ ತಿಳಿಸಿದ್ದಾರೆ

ರಾಜ್ಯದ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ

ಮುನ್ನೂಚನೆಯಂತೆ ರಾಜ್ಯದ ಪಲವೆಡೆ ಗುಡುಗು ಸಹಿತ ಮಳೆ ನಿರೀಕ್ಷಿತ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತವಾರಣ